ಕಳೆದ ವಿಧಾನಸಭೆಯ ಅವಧಿ ಈ ದಿನ ಅಂತ್ಲಗೊಳ್ಳಲಿದೆ

ಅಧಿಕಾರ ಹಂಚಿಕೆ ಸಂಬಂಧ ಈ ಬಾರಿ ಮಿತ್ರಪಕ್ಷಗಳಲ್ಲಿ ಹಗ್ಗ ಜಗ್ಗಾಟ ನಡೆದಿದ್ದು ತಲಾ ಎರಡೂವರೆ ವರ್ಷ ಸಿಎಂ ಹುದ್ದೆ ಹಂಚಿಕೊಳ್ಳುವ ಶಿವಸೇನೆಯ ಬೇಡಿಕೆಯನ್ನು ಬಿಜೆಪಿ ತಿರಸ್ಥರಿಸಿದೆ ಈ ಹಿನೈಲೆಯಲ್ಲಿ ಸರ್ಕಾರ ರಚನೆಯ ಹಾದಿ ದುರ್ಗಮವಾಗಿದೆ ಈ ನಡುವೆ ಶಿವಸೇನೆಯ ಹಿರಿಯ ನಾಯಕ ಸಂಜಯ್ ರಾವತ್ ನಿನ್ನೆ ಮುಂದ್ಯೆನಲ್ಲಿ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ಮಹಾರಾಪ್ಲದಲ್ಲಿ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ತಮ್ನ ಪಕ್ಷದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಪಡಿಸಿದ್ದು ಮುಖ್ಯಮಂತ್ರಿ ಕಾರ್ಯಾವಧಿಯನ್ನು ಸಮನಾಗಿ ಹಂಚಿಕೊಳ್ಳುವ ತಮ್ನ ಪಕ್ಷದ ಬೇಡಿಕೆಯನ್ನು ಪುನರುಚ್ಚರಿಸಿದ್ದಾರೆ ಶಿವಸೇನೆಯ ಎಲ್ಲಾ ನೂತನ ಚುನಾಯಿತ ಶಾಸಕರು ಪಕ್ಷದ ನಾಯಕ ಉದ್ದವ್ ಶಾಕ್ರೆಯವರನ್ನು ಭೇಟಯಾಗಿ ಪಕ್ಷ ಯಾವುದೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ಬದ್ದರಾಗಿರುವುದಾಗಿ ವಾಗ್ಲಾನ ಮಾಡಿದ್ದಾರೆ ಈ ನಿಟ್ಟನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಶಿವಸೇನೆ ಪಕ್ಷದವರಾಗಿರಬೇಕು ಎಂಬುದು ನಮ್ನ ನಿಲುವಾಗಿದೆ ಒಂದೊಮ್ನೆ ಜನಾದೇಶ ಮಹಾಮೈತ್ರಿ ಕೂಟದ ಪರವಾಗಿದ್ದರೆ ರಾಷ್ಟೀಯ ಪಕ್ಷ ಬಿಜೆಪಿ ಏಕೆ ಸರ್ಕಾರ ರಚನೆಯ ಹಕ್ಕು ಮಂಡಿಸುತ್ತಿಲ್ಲ ಎಂದು ಸಂಜಯ್ ರಾವತ್ ಪ್ರಶ್ನಿಸಿದ್ದಾರೆ

ಶ್ರೇಯಾಂಕದಲ್ಲಿನ ಸುಧಾರಣೆ ಎಂದರೆ ಉದ್ದಮಕ್ಕೆ ತಳಮಟ್ಟದ ಅಗತ್ವತೆಗಳ ಕುರಿತು ಸಮಗ್ರ ತಿಳುವಳಿಕೆಯ ನಂತರ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಇಂದಿನ ಜಾಗತಿಕ ಸನ್ನಿವೇಶದಲ್ಲಿ ನಮ್ನ ಆರ್ಥಿಕ ಮೂಲಭೂತ ಅಂಶಗಳನ್ನು ದುರ್ಬಲಗೊಳಿಸಲು ನಾವು ಅನುಮತಿ ನೀಡದ ಕಾರಣ ಭಾರತ ಸದೃಢವಾಗಿ ನಿಂತಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಇದೇ ವೇಳೆ ಇತ್ತೀಚಿನ ದಿನಗಳಲ್ಲಿ ಹೂಡಿಕೆದಾರರಿಗೆ ಪರಿಸರ ವ್ಯವಸ್ಥೆಯನ್ನು ಕಲ್ಪಿಸಲು ರಾಜ್ಯಗಳು ಪರಸ್ಪರ ಪ್ಲೆಸೋಟ ನಡೆಸುತ್ತಿವೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ರಾಜ್ಗಳ ನಡುವಿನ ಆರೋಗ್ಗಕರ ಸ್ವರ್ಧೆಯು ಜಾಗತಿಕ ವೇದಿಕೆಯಲ್ಲಿ ನಮ್ಮ ಉದ್ಗಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದಿದ್ದಾರೆ

ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಯಾತಾರ್ಥಿಗಳು ಕೈಗೊಳ್ಟದೇಕಾದ ಯಾತ್ರೆಯ ಸ್ವೂರ್ತಿಯನ್ನು ಲಘುವಾಗಿ ಪರಿಗಣಿಸಲು ಪಾಕಿಸ್ತಾನ ಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ

ಪ್ರಸ್ತಾವಿತ ನಾಗಾ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಅಸ್ಸಾಂ ಜನರ ಹಿತಾಸಕ್ತಿಗೆ ವಿರುದ್ದವಾಗಿ ಕ್ರಮ ಕ್ಲೆಗೊಳ್ಳಲಾಗದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ ಅಸ್ನಾಂ ಮುಖ್ಯಮಂತ್ರಿ ಸರ್ಬನಂದಾ ಸೋನೊವಾಲ್ ನವದೆಹಲಿಯಲ್ಲಿ ನಿನ್ನೆಅಮಿತ್ ಶಾ ಅವರನ್ನು ಭೇಟ ಮಾಡಿದರು ಈ ವೇಳೆ ಪ್ರಸ್ತಾವಿತ ನಾಗಾ ಒಪ್ಪಂದ ಕುರಿತು ಉಭಯ ನಾಯಕರು ಚರ್ಚಿಸಿದರು

ಚಂಡಮಾರುತದಿಂದಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಹಲವೆಡೆ ಭಾರಿ ಮಳೆಯಾಗುತ್ತಿದೆ ಚಂಡಮಾರುತವು ಮೊದಲಿಗೆ ಉತ್ತರ ವಾಯುವ್ದ ದಿಕ್ಕಿನಡೆಗೆ ನಂತರ ನಾಳೆಗೆ ಬಹುತೇಕ ಉತ್ತರ ಕಡೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಚಂಡಮಾರುತ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಮೀನುಗಾರಿಕೆಯನ್ನು ಸ್ವಗಿತಗೊಳಿಸುವಂತೆ ಮೀನುಗಾರರಿಗೆ ಸಲಹೆ ನೀಡಲಾಗಿದೆ ಚಂಡಮಾರುತದಿಂದಾಗಿ ಎರಡೂ ರಾಜ್ಯಗಳಿಗೆ ಸಾಕಷ್ಟು ಹಾನಿಯುಂಟಾಗಿದೆ ಬುಲ್ಬುಲ್ನಿಂದಾಗಿ ಉತ್ತರ ಕರಾವಳಿ ಜಿಲ್ಲೆಗಳಲ್ಲಿ ಮಧ್ಯಮ ಮಳೆಯಾಗಲಿದ್ದು ಒಡಿಶಾದ ಪುರಿ ಕೇಂದ್ರಪಾರಾ ಮತ್ತು ಜಗತ್ವಿಂಗ್ ಪುರ ಜೆಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಮುಂಜಾಗ್ರತ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಜಿಲ್ಲಾಡಳಿತ ಎರಡು ದಿನ ರಜೆ ಫೋಷಿಸಿದೆ

ಜಮ್ನು ಮತ್ತು ಕಾಶ್ಮೀರದಲ್ಲಿ ಹಿಮಪಾತಕ್ಷೆ ಸಂಬಂಧಿಸಿದ ಫಟನೆಗಳಲ್ಲಿ ಇಬ್ಲರು ಸೇನಾ ಯೋಧರು ಸೇರಿದಂತೆ ಕನಿಷ್ಟ ಏಳು ಮಂದಿ ಮೃತಪಟ್ಟದ್ದಾರೆ ಯೋಧರು ಚಲಿಸುತ್ತಿದ್ದ ವಾಹನ ಗೋಚರತೆ ಕೊರತೆಯಿಂದಾಗಿ ರಸ್ತೆ ಅಪಘಾತಕ್ಕೀಡಾದಾಗ ಕುಪ್ವಾರ ಜಿಲ್ಲೆಯ ಲಾಂಗೆಟ್ ಪ್ರದೇಶದಲ್ಲಿ ಬುಧವಾರ ಇಬ್ಬರು ಯೋಧರು ಅಸುನೀಗಿದ್ದಾರೆ ಫಟನೆಯಲ್ಲಿ ಮತ್ತಿಬ್ಬರು ಗಾಯಗೊಂಡಿದ್ದಾರೆ ಇದಲ್ಲದೆ ಕುಪ್ನಾರ ಜಿಲ್ಲೆಯ ಜುಂಗಂಡ್ ಪ್ರದೇಶದಲ್ಲಿ ಹಿಮಪಾತದಲ್ಲಿ ಸಿಲುಕಿದ್ದ ಇಬ್ಲರು ಯೋಧರು ಹತ್ಲೆಯಾಗಿದ್ದಾರೆ ಕಾಶ್ನೀರ ಕಣಿವೆಯಾದ್ಯಂತ ಹಿಮಪಾತ ಮುಂದುವರಿದಿದ್ದು ಸಾಮಾನ್ಯ ಜನ ಜೀವನ ಅಸ್ತವಸ್ತಗೊಂಡಿದೆ ಭಾರಿ ಹಿಮಪಾತವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಮ್ಮ ಮತ್ತು ಲಡಾಖ್ ಪ್ರಾಂತ್ನ ಸಂಪರ್ಕಿಸುವ ರಾಷ್ಷೀಯ ಹೆದ್ದಾರಿಗಳನ್ನು ಮತ್ತೆ ಮುಚ್ಛಲಾಗಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾಗಿ ಪುನರಾಯ್ಕೆಯಾದ ಅಧ್ಯಕ್ಷ ಖಲೀಫಾ ಬಿನ್ ಜಾಯೆದ್ ಅಲ್ ನಹ್ಕಾನ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಖಲೀಫಾ ಅವರ ಕ್ರಿಯಾತ್ಮಕ ಮತ್ತು ದೂರದೃಷ್ಷಿಯ ನಾಯಕತ್ವದಲ್ಲಿ ಭಾರತ ಮತ್ತು ಯುಎಇ ಸ್ನೇಹ ಮತ್ತು ಸಮಗ್ರ ಕಾರ್ಯಂತ್ರದ ಸಹಭಾಗಿತ್ವವು ಮುಂದುವರಿಯುತ್ತದೆ ಹಾಗೂ ಇದು ಇನ್ನಷ್ಟು ಆಳವಾಗಲಿದೆ ಎಂದು ಸಂದೇಶದಲ್ಲಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಲಡಾಬ್ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಪಕ್ಷದ ಪ್ರಧಾನ ಗುರಿ ಎಂದು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹೇಳಿದ್ದಾರೆ ಲೇಹ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಕ್ಷದ ಕಚೇರಿಯನ್ನು ನಿನ್ನೆ ಉದ್ಘಾಟಿಬದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲಡಾಬ್ಗೆ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ನೀಡುವ ಮೂಲಕ ಈ ಭಾಗದ ಜನರ ಆಕೋತ್ತರಗಳನ್ನು ಈಡೇರಿಸಿದ್ದಾರೆ

ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ಜಾಗತಿಕ ಮತ್ತು ದೇಶಿಯ ಸ್ಕೂಲ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಸ್ಥಿರತೆ ಬ್ಯಾಂಕೇತರ ಪಣಕಾಸು ಕಂಪನಿಗಳು ಪಾಗೂ ಕ್ರೆಡಿಟ್ ಏಜೆನ್ಸಿಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದರು

ಸಭೆಯಲ್ಲಿ ಸದಸ್ಕರು ಕೈಗೊಂಡಿದ್ದ ಹಿಂದಿನ ಕ್ರಮಗಳು ಮತ್ತು ಹಣಕಾಸು ವಲಯದಲ್ಲಿ ಸೈಬರ್ ಸುರಕ್ಷತೆಗೆ ಸಂಬಂಧಿಸಿದ ಪ್ರಸ್ತಾವಗಳ ಬಗ್ಗೆ ವಿಸ್ತೃತ ಚರ್ಜೆ ನಡೆಸಲಾಯಿತು